ಕೆಲವೇ ದಿನಗಳಲ್ಲಿ ಕೃಷಿ ರಫ್ನ ನೀತಿ ಪ್ರಕಟ ಕೇಂದ್ರ ಸಚಿವ ಸುರೇಶ್ ಪ್ರಭು

ಪುಣೆಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಳು ಮುಂದುವರಿದ ಮಹಾರಾಷ್ಟ್ ಅಥೀಟ್ಗಳ ಪ್ರಭುತ್ತ

ಜೈಪುರದಲ್ಲಿ ನಿನ್ನೆ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಆರ್ಥಿಕ ನ್ಯಾಯ ಒದಗಿಸುವ ಉದ್ದೇಶದಿಂದ ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ಒಂದು ಕ್ರಾಂತಿಕಾರಿ ನಿರ್ಧಾರವಾಗಿದೆ ಎಂದರು

ಐಐಟಿ ಐಐಐಟಿ ಎನ್ಐಟಿ ಕೇಂದ್ರೀಯ ವಿಶ್ಲವಿದ್ಯಾಲಯಗಳು ಮತ್ತು ಇನ್ನಿತರ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚಿನ ಸ್ಥಾನಗಳು ಲಭ್ಯವಾಗಲಿವೆ ಆರ್ಥಿಕವಾಗಿ ದುರ್ಬಲವಾಗಿರುವ ಸಾಮಾನ್ಯ ವರ್ಗದವರಿಗೆ ಈ ಮೀಸಲಾತಿ ಸೌಲಭ್ಯ ಸಿಗಲಿದೆ ಎಂದರು

ಮುಂಬ್ನೆನಲ್ಲಿ ನಿನ್ತೆ ಅವರು ಎರಡು ದಿನಗಳ ಸಿಐಐ ಪಾಲುದಾರಿಕೆ ಶ್ವಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾದಿ ವಿಶೇಷವಾಗಿ ಕ್ಶೆಗಾರಿಕೆಗಳು ಮತ್ತು ವಸ್ತುಗಳನ್ನು ಗುರುತಿಸುವಿಕೆ ಹಾಗೂ ವಲಯಗಳ ಬೆಳವಣೆಗೆಗಾಗಿ ಕ್ಷಸ್ವರ್ಗಳನ್ನು ಅಭಿವೃದ್ದಿಪಡಿಸಲು ಜಿಲ್ಲೆಗಳು ಹೊಂದಿರುವ ಸಾಮರ್ಥ್ಯವನ್ನು ಗುರುತಿಸಲಾಗುವುದು ಅದಕ್ನಾಗಿ ಮುಂದಿನ ಕೆಲವು ದಿನಗಳಲ್ಲಿ ಕೃಷಿ ರಫ್ನು ನೀತಿ ಪ್ರಕಟಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಈ ನೀತಿಯಿಂದ ತೋಟಗಾರಿಕೆ ಮೀನುಗಾರಿಕೆ ಮತ್ತು ಕ್ಪಡಿ ಹೊರತಾಗಿ ಡೈರಿ ಕ್ಷೇತ್ರಗಳಿಗೆ ಉತ್ತೇಜನ ಸಿಗಲಿದೆ ಜತೆಗೆ ರೈತರು ತಮ್ಮ ಉತ್ವನ್ನಗಳಿಗೆ ಉತ್ತಮ ಬೆಲೆ ತಂದುಕೊಳ್ಳಲು ಕೃಷಿ ರಫ್ನು ನೀತಿ ನೆರವಾಗುತ್ತದೆ ಎಂದು ಸುರೇಶ್ ಪ್ರಭು ಹೇಳಿದರು ಭಾರತದಲ್ಲಿ ಕ್ವಡಿ ಕ್ಷೇತ್ರದಲ್ಲಿ ಹೂಡಿಕೆ ಮಾದಲು ಯುಎಇ ಮತ್ತು ಸೌದಿ ಅರೇಬಿಯಾ ದೇಶಗಳು ಆಸಕ್ತಿ ತೋರಿವೆ ಎಂದೂ ಸಚಿವರು ಹೇಳಿದರು

ಅಂಡಮಾನ್ ಮತ್ತು ನಿಕೋಬಾರ್ ದ್ಲೀಪಗಳಲ್ಲಿಂದು ಸೇನೆ ವಾಯುಪಡೆ ನೌಕಾಪಡೆ ಹಾಗೂ ಕರಾವಳಿ ಪಡೆಗಳ ಜಂಟಿ ಸೇನಾ ಕವಾಯತಿಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸಾಕ್ಷಿಯಾಗಲಿದ್ದಾರೆ ಈ ಮೂರು ಪಡೆಗಳ ಸಾಮಾನ್ಯ ತಾಲೀಮು ರಕ್ಷಿಸಿಕೊಳ್ಳುವ ವಿಧಾನದ ಬಗ್ಗೆ ಅಭ್ಯಾಸ ಹಾಗೂ ಜಂಟಿ ಕವಾಯತುಗಳನ್ನು ಸಚಿವರು ವೀಕ್ಷಿಸಲಿದ್ದಾರೆ ಎರಡು ದಿನಗಳ ಭೇಟಿಗಾಗಿ ನಿನ್ನೆ ಸಂಜೆಯಷ್ವೇ ಪೋರ್ಟ್ಬ್ಲೇರ್ಗೆ ಆಗಮಿಸಿರುವ ನಿರ್ಮಲಾ ಸೀತಾರಾಮನ್ ಇಂದು ಸೇನಾ ನೆಲೆಗಳ ಕಾರ್ಯಾಚರಣೆ ಸಿದ್ದತೆ ಮತ್ತು ಮೂಲಸೌಕರ್ಯ ಅಭಿವ್ವದ್ದಿಯ ಪರಾಮರ್ಶೆ ನಡೆಸಲಿದ್ದಾರೆ ಜತೆಗೆ ಸಿಬ್ಬಂದಿಯೊಂದಿಗೆ ಸಂವಾದದಲ್ಲೂ ಪಾಲ್ಗೊಳ್ಳಲಿದ್ದಾರೆ

ಮಾದಕ ವ್ಯಸನಕ್ಕೆ ತುತ್ತಾಗಿರುವ ವ್ಯಕ್ತಿಗಳು ಮತ್ತು ಕುಟುಂಬಗಳಿಗೆ ಪುನರ್ವಸತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಈ ಸಮಸ್ಯೆ ಬಗ್ಗೆ ತಿಳಿಸಲು ಶಿಕ್ಷಣ ನೀಡುವುದು ಮತ್ತಿತರ ಕಾರ್ಯಕ್ರಮಗಳನ್ನು ಈ ಮೂಲಕ ಹಮ್ಮಿಕೊಳ್ಳಲಾಗುತ್ತದೆ

ನಾಳೆಯಿಂದ ಪ್ರಾರಂಭವಾಗಲಿರುವ ಅತಿ ಪವಿತ್ರವಾದ ಶಾಹಿ ಪುಣ್ಯಸ್ತಾನ ಮೇಳದಲ್ಲಿ ಅತಿ ಹೆಚ್ಚು ಮಂದಿ ಒಂದೇ ಸ್ವಳದಲ್ಲಿ ಭಾಗವಹಿಸುವುದು ವಿಶ್ಲದಾಖಲೆಯಾಗಿದೆ ಕಳೆದ ರಾತ್ರಿಯಿಂದಲೇ ಮೇಳ ನಡೆಯುವ ಸ್ಥಳಕ್ಕೆ ವಾಹನಗಳ ಪ್ರವೇಶ ನಿರ್ಬಂಧಿಸಲಾಗಿದೆ ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ಈ ಕಾರ್ಯಕ್ರಮದ ನೇರಪ್ರಸಾರವಾಗಲಿದೆ ಕುಂಭಮೇಳಕ್ನಾಗಿಯೇ ಆಕಾಶವಾಣಿ ಪ್ರತ್ಯೇಕವಾಗಿ ಒಂದು ಕಿಲೋವ್ಯಾಟ್ ತರಂಗಾಂತರದ ಕುಂಭವಾಣಿ ಆರಂಭಿಸಿದ್ದು ಇಂದಿನಿಂದ ಕಾರ್ನಾರಂಭಿಸಲಿದೆ

ಕುಂಭವಾಣಿಯಲ್ಲಿ ಪ್ರಸಾರವಾಗುವ ನೇರಪ್ರಸಾರವನ್ತು ಇದೇ ಮೊದಲ ಬಾರಿಗೆ ಯು ಟ್ಕೂಬ್ ಚಾನಲ್ನಲ್ಲಿಯೂ ಬಿತ್ತರಿಸಲು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ

ಯುವಕರಿಗೆ ಸೂಕ್ತ ಮಾರ್ಗದರ್ಶನ ನೀಡಿದಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧಿಸುವ ಸಾಮರ್ಥ್ಯ ಹೊಂದಿರುವ ಯುವಜನತೆ ರಾಜ್ಯ ಹಾಗೂ ರಾಷ್ಟಕ್ಕೆ ಗೌರವ ತಂದುಕೊಡಲಿದ್ದಾರೆ ಎಂದು ಮಲ್ಡಿಕ್ ಹೇಳಿದ್ದಾರೆ

ಯುವಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಮರ್ಥ್ಯ ಸಾಬೀತುಪಡಿಸಲು ಹಾಗೂ ಅವರನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಅತ್ಯಂತ ಪ್ರಮುಖವಾಗಿತ್ತು ಎಂದು ಮಲ್ಲಿಕ್ ಸ್ವಷ್ವಪಡಿಸಿದ್ದಾರೆ

ಗುಡುಗು ಮಳೆ ಮತ್ತು ಹವಾಮಾನ ಆಧಾರಿತ ಮಾಹಿತಿಯನ್ನು ಮುಂಚೆಯೇ ತಿಳಿಯುವ ಉದ್ದೇಶದಿಂದ ಇಲಾಖೆಯ ವಿಜ್ಞಾನಿಗಳ ತಂದ ಹಾಗೂ ಇನ್ನಿತರ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಜೊತೆಗೂ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಮೃತ್ಯುಂಜಯ ಮೊಹಪಾತ್ರ ತಿಳಿಸಿದ್ದಾರೆ

ಈ ಮೂಲಕ ಅಭಿನವ್ ಶಾ ಈ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಅತಿ ಕಿರಿಯ ಆಟಗಾರ ಎನಿಸಿದರು ಬೆಂಗಳೂರು ರ್ಯಾಪ್ಚರ್ಪ್ ತಂಡ ಮೊದಲ ಬಾರಿಗೆ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ ಪ್ರಶಸ್ತಿ ಗೆದ್ದುಕೊಂಡಿದೆ

ಇನ್ನು ಪುರುಷರ ಡಬಲ್ಲ್ ಪಂದ್ಯದಲ್ಲಿ ಮೊಹ್ಮದ್ ಅಹ್ವಾನ್ ಮತ್ತು ಹೆಂಡ್ರಾ ಸಾತಿವಾನ್ ಜೋಡಿ ಜಯ ದಾಖಲಿಸುವ ಮೂಲಕ ಬೆಂಗಳೂರು ರ್ಯಾಪ್ವರ್ಸ್ ತಂಡದ ಚಾಂಪಿಯನ್ ಪಟ್ಟಕ್ಕೆ ನೆರವಾದರು ಇದಕ್ಕೂ ಮುನ್ನ ಮುಂಬೈ ರಾಕೆಟ್ಸ್ ತಂಡದದ ಕಿಂಗ್ ಗಿ ಜಂಗ್ ಮತ್ತು ಪಿಯಾ ಝೆಬಾದಿಯಾ ಜೋಡಿ ಮಿಶ್ರ ಡಬಲ್ಪ್ ಸೆಣಸಿನಲ್ಲಿ ಬೆಂಗಳೂರು ರ್ಯಾಪ್ಟರ್ಪ್ ತಂಡದ ಮಾರ್ಕಸ್ ಎಲಿಸ್ ಮತ್ತು ಲಾರೆನ್ ಸ್ಕಿತ್ ವಿರುದ್ದ ಜಯಗಳಿಸಿದ್ದರು ಆದರೆ ನಂತರದಲ್ಲಿ ಬೆಂಗಳೂರು ರ್ಯಾಪ್ವರ್ಪ್ ಆಟಗಾರರು ಮ್ಯೆಕೊಡವಿ ಮೆಲೇಳುವುದರೊಂದಿಗೆ ಅಂತಿಮವಾಗಿ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಸಫಲರಾದರು ಶಾರ್ಜಾದಲ್ಲಿ ಇಂದು ನಡೆಯಲಿರುವ ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿಯ ಪಂದ್ಯದಲ್ಲಿ ಭಾರತ ಎ ಗುಂಪಿನ ತನ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ಬಹ್ರೇನ್ ತಂಡವನ್ನು ಎದುರಿಸಲಿದೆ

ಈ ಪಂದ್ಯದಲ್ಲಿ ಗೆಲುವು ದಾಖಲಿಸುವ ಮೂಲಕ ಮೊದಲ ಬಾರಿಗೆ ಈ ಟೂರ್ನಿಯ ನಾಕೌಟ್ ಹಂತ ತಲುಪುವ ಗುರಿಯೊಂದಿಗೆ ಸುನಿಲ್ ಛೆಟ್ರಿ ನಾಯಕತ್ವದ ಭಾರತ ತಂಡ ಉತ್ತಮ ಹೋರಾಟಕ್ಕೆ ಅಣಿಯಾಗಲು ಮುಂದಾಗಿದೆ